ನಿವೃತ್ತರಾಗುತ್ತಿರುವ ನಾಲ್ವರು ರಾಜ್ಯಸಭಾ ಸದಸ್ಯರಿಗೆ ಬೀಳ್ಕೊಡುಗೆ ಪ್ರಧಾನಮಂತ್ರಿ ಅವರಿಂದ ಪ್ರತಿಪಕ್ಷ ನಾಯಕ ಗುಲಾಂ ನಬಿ ಆಜಾದ್ ಅವರ ಸೇವೆ ಶ್ಲಾಫನೆ

ಕರ್ನಾಟಕ ವಿಧಾನಪರಿಷತ್ನ ನೂತನ ಸಭಾಪತಿಯಾಗಿ ಜೆಡಿಎಸ್ನ ಬಸವರಾಜ ಹೊರಟ್ಟೆ ಅವಿರೋಧ ಆಯ್ಕೆ

ಪ್ರಧಾನಮಂತ್ರಿ ತಮ್ಮ ಭಾಷಣದಲ್ಲಿ ಗುಲಾಂ ನಬಿ ಅಜಾದ್ ಅವರ ಬಗ್ಗೆ ಮಾತನಾಡುತ್ತ ಭಾವುಕರಾದರು ದೇಶದ ಸಮೃದ್ದಿಗೆ ಆಜಾದ್ ಸದಾ ಆದ್ಯತೆ ನೀಡುತ್ತಿದ್ದರು ಪಕ್ಷ ರಾಜಕೀಯದಲ್ಲಿ ತೊಡಗಿಸಿಕೊಳ್ಳುವುದು ಸುಲಭವಾದರೂ ಗುಲಾಂ ನಬಿ ಆಜಾದ್ ಅವರು ಇದನ್ನು ಮೀರಿ ಬೆಳೆದಿದ್ದಾರೆ ಕೋವಿಡ್ ಸಾಂಕ್ರಾಮಿಕ ವೇಳೆ ಬಿಕ್ಕಟ್ಟನ್ನು ಒಂದು ದೇಶವಾಗಿ ಎದುರಿಸಲು ಸರ್ವಪಕ್ಷ ಸಭೆ ಕರೆಯುವಂತೆ ಆಜಾದ್ ಪ್ರಸ್ತಾಪಿಸಿದ್ದರು ಎಂದರು ಎನ್ಸಿಪಿ ನಾಯಕ ಶರದ್ ಪವಾರ್ ಮಾತನಾದಿ ತಮ್ಮ ವಿಭಿನ್ನ ಸಾಮರ್ಥ್ಯಗಳೊಂದಿಗೆ ಗುಲಾಂ ನಬಿ ಆಜಾದ್ ಅವರು ದೇಶಕ್ಕೆ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದ್ದಾರೆ ಎಂದರು

ಉತ್ತರಾಖಂಡದ ಚಮೋಲಿ ಜಿಲ್ಲೆಯ ತಪೋವನ್ ಸುರಂಗದಲ್ಲಿ ಸಿಲುಕಿಕೊಂಡಿರುವ ಕಾರ್ಮಿಕರ ರಕ್ಷಣೆಗೆ ಭಾರೀ ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ

ಐಟಿಬಿಪಿ ಸೇನೆ ಎಸ್ಎಸ್ಬಿ ರಾಜ್ಯ ವಿಪತ್ತು ನಿರ್ವಹಣಾ ಪಡೆ ಹಾಗೂ ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆ ಜಂಟೆಯಾಗಿ ಭಾರಿ ರಕ್ಷಣಾ ಕಾರ್ಯಾಚರಣೆಯನ್ನು ಮುಂದುವರೆಸಿವೆ ಮುಖ್ಯಮಂತ್ರಿ ತ್ರಿವೇಂದ್ರ ಸಿಂಗ್ ರಾವತ್ ಚಮೋಲಿಗೆ ಅಗಮಿಸಿದ್ದು ರಕ್ಷಣಾ ಕಾರ್ಯಾಚರಣೆಯನ್ನು ಪರಿಶೀಲಿಸಿದ್ದಾರೆ ಇಂದು ವಿಪತ್ತು ಪೀಡಿತ ಪ್ರದೇಶಗಳಲ್ಲಿ ಅವರು ವೈಮಾನಿಕ ಸಮೀಕ್ಷೆ ನಡೆಸಿದರು ಗ್ರಾಮಸ್ವರನ್ನು ಭೇಟಿ ಮಾಡಿದ ಅವರು ವಿಪತ್ತಿನಿಂದ ಆದ ನಷ್ವದ ಕುರಿತು ಅಂದಾಜಿಸಿದರು ನಂತರ ಜೋಷಿಮರ್ನಲ್ಲಿನ ಐಟಿಬಿಪಿ ಆಸ್ಪತ್ರೆಯಲ್ಲಿ ವಿಪತ್ತಿನಿಂದ ಪಾರಾಗಿರುವವರ ಆರೋಗ್ಯವನ್ನು ವಿಚಾರಿಸಿದರು ಚಮೋಲಿ ಜಿಲ್ಲೆಯ ರೇನಿ ಗ್ರಾಮದಲ್ಲಿ ರಿಷಿಗಂಗಾ ನದಿಯಲ್ಲಿ ಪ್ರವಾಹ ಹೆಚ್ಚಾಗಿದೆ ವಿಪತ್ತಿನಿಂದ ರಿಡಿಗಂಗಾ ಮತ್ತು ತಪೋವನ್ ವಿದ್ಯುತ್ ಯೋಜನೆಗಳು ತೀವ್ರ ಹಾನಿಗೊಂಡಿವೆ ಹಿಮಪಾತದಿಂದ ಭೂಕುಸಿತಗಳು ಸಂಭವಿಸಿ ಭಾರಿ ಪ್ರವಾಹಗಳು ಉಂಟಾಗಿವೆ

ನಮ್ಮ ಸಾಮಾನ್ಯ ಭವಿಷ್ಯವನ್ನು ಮರು ವ್ಯಾಖ್ಯಾನಿಸುವುದು ಎಲ್ಲರಿಗೂ ಸುರಕ್ಷಿತ ಮತು ನಿರ್ಭೀತ ಪರಿಸರ ಈ ಬಾರಿಯ ಶೃಂಗಸಭೆಯ ಘೋಷವಾಕ್ಯವಾಗಿದೆ

ಈ ಶೃಂಗಸಭೆಯು ಹವಾಮಾನ ಬದಲಾವಣೆ ವಿರುದ್ದ ಹೋರಾಟದಲ್ಲಿ ಎಲ್ಲಾ ಸರ್ಕಾರಗಳು ಉದ್ಯಮಿಗಳು ಶಿಕ್ಷಣ ತಜ್ಞರು ಹವಾಮಾನ ವಿಜ್ಞಾನಿಗಳು ಮತ್ತು ಯುವ ಹಾಗೂ ನಾಗರಿಕ ಸಮಾಜವನ್ನು ಒಗ್ಗೂಡಿಸಲಿದೆ ಇಂಧನ ಮತ್ತು ಕೈಗಾರಿಕಾ ಪರಿವರ್ತನೆ ಹೊಂದಾಣಿಕೆ ಮತ್ತು ಸ್ಥಿತಿ ಸ್ಥಾಪಕತ್ವ ಪ್ರಕೃತಿ ಆಧಾರಿತ ಪರಿಹಾರಗಳು ಹವಾಮಾನ ಆರ್ಥಿಕತೆ ಶುದ್ದ ಸಾಗರಗಳು ಮತ್ತು ವಾಯುಮಾಲಿನ್ಯ ಕುರಿತು ಶೃಂಗಸಭೆಯಲ್ಲಿ ಚರ್ಚಿಸಲಾಗುವುದು

ಒಡಿಶಾದಲ್ಲಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಬೇಡಿಕೆಯನ್ನು ತಮ್ಮ ಸಚಿವಾಲಯ ಪರಿಗಣಿಸುತ್ತಿದೆ ಎಂದು ನಾಗರಿಕ ವಿಮಾನಯಾನ ಖಾತೆ ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳಿದ್ದಾರೆ ರಾಜ್ಯಸಭೆಯಲ್ಲಿಂದು ಸದಸ್ಯ ಸಸ್ಮಿತ್ ಪಾತ್ರಾ ಅವರ ಪ್ರಶ್ನೆ ಯೊಂದಕ್ಕೆ ಉತ್ತರಿಸಿದ ಸಚಿವರು ಒಡಿಶಾದ ಪುರಿಯಲ್ಲಿ ಪವಿತ್ರ ಯಾತ್ರಾ ಸ್ವಳದ ಹತ್ತಿರವೇ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಸ್ವಳವನ್ನು ಗುರುತಿಸಲು ಕೇಂದ್ರಕ್ಕೆ ಮನವಿ ಸಲ್ಲಿಸಲಾಗಿದೆ ಅದರಂತೆಯೆ ಭಾರತೀಯ ವಿಮಾನ ನಿಲ್ದಾಣಗಳ ಪ್ರಾಧಿಕಾರ ಒಡಿಶಾ ಸರ್ಕಾರಕ್ಕೆ ಪುರಿ ಬಳಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕಾಗಿ ಸ್ಥಳ ನಿಗದಿ ಪ್ರಕ್ರಿಯೆಯನ್ನು ಆರಂಭಿಸಲು ನಿರ್ದೇಶನ ನೀಡಿದೆ ಎಂದು ತಿಳಿಸಿದರು

ಕಾಂಗ್ರೆಸ್ ಅಭ್ಯರ್ಥಿ ನಸೀರ್ ಅಹಮದ್ ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳದ ಕಾರಣ ಹೊರಟ್ಟಿ ಅವರಿಗೆ ಆಯ್ಕೆ ಸುಮಗವಾಯಿತು ಹೊರಟ್ಟಿ ಅವರಿಗೆ ಆಡಳಿತಾರೂಧ ಬಿಜೆಪಿ ಬೆಂಬಲ ಘೋಷಿಸಿತ್ತು ಪ್ರತಾಪ್ಚಂದ್ರ ಶೆಟ್ಟಿ ಅವರ ರಾಜೀನಾಮೆಯಿಂದ ತೆರವಾಗಿರುವ ಸ್ಥಾನಕ್ಕೆ ಇಂದು ಚುನಾವಣೆ ನಿಗದಿಯಾಗಿತ್ತು ಸಭಾಪತಿ ಚುನಾವಣೆ ಕಾರಣದಿಂದ ವಿಧಾನಪರಿಷತ್ತಿನ ಅಧಿವೇಶನವನ್ನು ಬುಧವಾರದವರೆಗೂ ವಿಸ್ತರಣೆ ಮಾಡಲಾಗಿತ್ತು

ನಂತರದ ಸ್ಟಾನಗಳನ್ನು ಕಾಂಗ್ರೆಸ್ ಜೆಡಿಎಸ್ ಪಡೆದುಕೊಂಡಿವೆ ಒಬ್ಬರು ಪಕ್ಷೇತರರಿದ್ದು ಒಂದು ಹುದ್ದೆ ಖಾಲಿ ಇದೆ

ಆಕಾಶವಾಣಿ ಸುದ್ದಿ ಸೇವಾ ವಿಭಾಗ ತನ್ನ ದ್ವಿಭಾಷಾ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಇಂದು ಕೋವಿಡ್ ಕುರಿತು ವಿಶೇಷ ಚರ್ಚೆ ಕಾರ್ಯಕ್ರಮ ಪ್ರಸಾರ ಮಾಡಲಿದೆ ಭೂಪಾಲ್ನ ಏಮ್ಸ್ ನಿರ್ದೇಶಕ ಡಾ ಸರ್ಮನ್ ಸಿಂಗ್ ಅವರು ಚರ್ಚೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ

ವಿಧಾನಸಭಾ ಚುನಾವಣೆ ಸಮೀಪಿಸುತ್ತಿರುವ ತಮಿಳುನಾಡಿನಲ್ಲಿ ಸಿದ್ದತೆಗಳನ್ನು ಪರಿಶೀಲಿಸಲು ಮುಖ್ಯ ಚುನಾವಣಾ ಆಯುಕ್ತ ಸುನಿಲ್ ಅರೋರಾ ಮತ್ತು ಚುನಾವಣಾ ಅಯುಕ್ತರಾದ ಸುಶೀಲ್ ಚಂದ್ರ ಹಾಗೂ ರಾಜೀವ್ ಕುಮಾರ್ ಎರಡು ದಿನಗಳ ರಾಜ್ಯ ಭೇಟಿಗಾಗಿ ಇಂದು ಚೆನ್ನೈಗೆ ತಲುಪಲಿದ್ದಾರೆ ನಾಳೆ ಮೊದಲ ದಿನ ಈ ತಂಡ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಪೊಲೀಸ್ ಅಧಿಕಾರಿಗಳು ಜಿಲ್ಲಾ ಚುನಾವಣಾಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳೊಂದಿಗೆ ಸಭೆ ನಡೆಸಲಿದೆ

ಕಾರ್ಖಾನೆಯಲ್ಲಿ ಎಷ್ಟು ಜನರಿದ್ದರೆಂಬುದು ತಕ್ಷಣಕ್ಕೆ ತಿಳಿದುಬಂದಿಲ್ಲ ಅಂತಾರಾಷ್ಟೀಯ ಬೇಡಿಕೆಯನ್ನು ಪೂರೈಸಲು ಮೊರಾಕೊದ ಕ್ಯಾಸಾಬ್ಲಾಂಕಾ ಮತ್ತು ತಂಗೀರ್ ಸುತ್ತಮುತ್ತ ಅನೇಕ ಸಿದ್ಧ ಉಡುಪು ಕಾರ್ಖಾನೆಗಳು ತಲೆ ಎತ್ತಿವೆ